ಅನಂತಕುಮಾರ್ ವಿಶ್ಲಾಸ ರಾಜ್ಲಸಭೆ ಮತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಜೋರು ಗದ್ದಲ ಉಭಯಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ

ಇಂಡಿಯನ್ ವೆಲ್ವ್ ಮಾಸ್ಟರ್ ಟೂರ್ನಮೆಂಟ್ ಜುವಾನ್ ಮಾರ್ಟಿನ್ ಡೆಲ್ ಮೋತ್ರೋಗೆ ಪ್ರಶಸ್ತಿ

ಸಂಸತ್ ಭವನದ ಒಳಗೆ ಮತ್ತು ಹೊರಗೆ ಸ್ಪಷ್ಟ ಬೆಂಬಲವಿರುವ ಹಿನ್ನೆಲೆಯಲ್ಲಿ ಯಾವುದೇ ಅವಿಶ್ವಾಸ ಗೊತ್ತುವಳಿಯನ್ನು ಎದುರಿಸಲು ಸರ್ಕಾರ ಸಿದ್ದವಿರುವುದಾಗಿ ಸಂಸದೀಯ ವ್ಲವಹಾರಗಳ ಸಚಿವ ಅನಂತಕುಮಾರ್ ಇಂದು ಹೇಳಿದ್ದಾರೆ

ಉಭಯ ಸದನಗಳಲ್ಲಿ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ ಎರಡು ವಾರಗಳಿಂದ ಕಲಾಪಕ್ಷೆ ಒಂದೇ ಸಮನೆ ಅಡ್ಲಿಪಡಿಸುತ್ತಾ ತನ್ನ ಜವಾಬ್ದಾರಿಯನ್ನು ಮರೆತಿದೆ ಎಂದು ಅವರು ತರಾಟಿಗೆ ತೆಗೆದುಕೊಂಡರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ಬಗ್ಗೆ ಮಾಡಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಅನಂತಕುಮಾರ್ ಚುನಾವಣೆಗಳಲ್ಲಿ ಮತ್ತೆ ಮತ್ತೆ ಸೋಲುತ್ತಿರುವುದರ ವಾಸ್ತವಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಮನವರಿಕೆಯಾಗುತ್ತಿಲ್ಲ ಮಹಾಭಾರತದ ಬಗ್ಗೆ ಮಾತನಾಡುವ ರಾಹುಲ್ ಗಾಂಧಿ ಅವರಿಗೆ ಕೌರವ ಪಾಂಡವರ ಬಗ್ಗೆ ಅರ್ಥವಾದಂತಿಲ್ಲ ಆದರೆ ದೇಶದ ಜನತೆಗೆ ಭಾರತದ ಪ್ರಸಕ್ತ ರಾಜಕಾರಣದಲ್ಲಿ ಕೌರವರು ಯಾರು ಪಾಂಡವರು ಯಾರು ಎನ್ನುವುದರ ಬಗ್ಗೆ ಸ್ಪಷ್ಟ ಅರಿವಿದೆ ಎಂದು ತಿರುಗೇಟು ನೀಡಿದರು ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಮಾತನಾಡಿ ಸುಳ್ಲ ಹೇಳುವುದು ಮತ್ತು ವದಂತಿಗಳನ್ನು ಹಭ್ಗಿಸುವುದು ಕಾಂಗ್ರೆಸ್ ಪಕ್ಷದ ಚಾಳಿಯಾಗಿದೆ ಈಶಾನ್ದ ರಾಜ್ಯಗಳ ಇತ್ತೀಚಿನ ವಿಧಾನಸಭಾ ಚುನಾವಣೆಯ ವೈಫಲ್ಯ ಮತ್ತು ಫೂಲ್ಪುರ್ ಹಾಗೂ ಗೋರಬ್ಪುರ್ ಲೋಕಸಭಾ ಸ್ವಾನಗಳ ಉಪಚುನಾವಣೆಯಲ್ಲಿ ಶೇವಣಿ ಕಳೆದುಕೊಂಡರೂ ಕಾಂಗ್ರೆಸ್ ನಾಯಕರ ಅಪಂಕಾರ ಇನ್ನೂ ಕಡಿಮೆಯಾಗಿಲ್ಲ ಎಂದು ಟೀಕಿಸಿದರು ಸಂಸಕ್ತಿನ ಉಭಯ ಸದನಗಳಲ್ಲಿ ಪಲವು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪಗಳನ್ನು ನಾಳೆಗೆ ಮುಂದೂಡಲಾಗಿದೆ ಇಂದು ಮುಂಜಾನೆ ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ಲಂತೆಯೇ ಟಡಿಪಿ ವೈಎಸ್ಆರ್ ಕಾಂಗ್ರೆಸ್ ಟಿಆರ್ಎಸ್ ಮತ್ತು ಎಐಎಡಿಎಂಕೆ ಸದಸ್ನರು ಸದನದ ಬಾವಿಗೆ ಧಾವಿಸಿ ಅವರ ಬೇಡಿಕೆಗಳನ್ನು ಕುರಿತ ಘೋಷಣೆ ಕೂಗತೊಡಗಿದರು ಸಭಾಧ್ಯಕ್ಷರಾದ ಸುಮಿತ್ತಾ ಮಹಾಜನ್ ಕಲಾಪ ಮುಂದುವರೆಸಲು ಸಾಧ್ಯವಾಗದೆ ತಕ್ಷಣ ಕಲಾಪವನ್ನು ಮುಂದೂಡಿದರು

ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ಸದಸ್ಕರ ಕೋಲಾಪಲದಿಂದಾಗಿ ಸಭಾಪತಿ ಎಂ

ಸದನದಲ್ಲಿ ಫೋಷಣಾ ಪತ್ರಗಳ ಪ್ರದರ್ಶನಕ್ಕೆ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಯಾವುದೇ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶವಿದೆ ಕಲಾಪಕ್ಕೆ ಪ್ರತಿಪಕ್ಷಗಳು ಎಷ್ಟು ದಿನ ಅಡ್ಡಿಪಡಿಸುತ್ತವೆ ಎಂಬುದನ್ನು ತಾವು ತಿಳಿಯಬಯಸುವುದಾಗಿ ತೀವ್ರ ಅಸಮಧಾನ ವ್ಯಕ್ತಪಡಿಸಿದರು

ಆಂಥ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಮತ್ತು ಇತರ ಆರ್ಥಿಕ ದೆಂಬಲಕ್ಕೆ ಒತ್ತಾಯಿಸಿದ ಟಡಿಪಿ ಮತ್ತು ವ್ಯೆಎಸ್ಆರ್ ಕಾಂಗ್ರೆಸ್ ಸದಸ್ಯರು ಸಂಸತ್ ಭವನದ ಆವರಣದಲ್ಲಿಯೂ ಇಂದು ತಮ್ಮ ಪ್ರತಿಭಟನೆಯನ್ನು ಮುಂದುವರೆಸಿದರು ಈ ಎರಡೂ ಪಕ್ಷಗಳ ಸದಸ್ಯರು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಬೇಡಿಕೆಗಳ ಬಗ್ಗೆ ಘೋಷಣೆಗಳನ್ನು ಕೂಗಿದರು ಈ ನಡುವೆ ಕಾವೇರಿ ನಿರ್ವಹಣಾ ಮಂಡಳಿಯ ರಚನೆಗೆ ಒತ್ತಾಯಿಸಿ ಎಐಎಡಿಎಂಕೆ ಸದಸ್ನರೂ ಪ್ರತಿಭಟನೆ ನಡೆಸಿದರು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರು ಇಂದು ಗೋವಾಕ್ಷಿ ಆಗಮಿಸಲಿದ್ದು ಗಣಿ ಉದ್ಯಮದ ಪಾಲುದಾರರೊಂದಿಗೆ ಸಭೆ ನಡೆಸಲಿದ್ದಾರೆ ನಿತಿನ್ ಗಡ್ಡರಿಯವರು ಇಂದು ಸಚಿವರು ಮತ್ತು ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ

ಗೋವಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿನಯ್ ತೆಂಡೂಲ್ಲರ್ ಮಾತನಾಡಿ ಗೋವಾದಲ್ಲಿ ಸ್ಪಷ್ಲಿಯಾಗಿರುವ ಗಣಿ ವಿವಾದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಲನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಕಲ ಪ್ರಯತ್ನ ನಡೆಸುತ್ತಿವೆ ಎಂದರು

ದೇಶ ಪ್ರಸ್ತುತ ಎದುರಿಸುತ್ತಿರುವ ಪಲವು ಬಿಕ್ಟ್ಲುಗಳಿಗೆ ಒಂದಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವೇ ಕಾರಣವೆಂದು ಬಿಜೆಪಿ ಹಿರಿಯ ನಾಯಕಿ ಮತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು ರಾಹುಲ್ ಗಾಂಧಿ ಅವರ ಭಾಷಣ ಸಹಜವಾಗಿಯೇ ಸೋತವರ ಮನಸ್ನಿತಿಯ ಪ್ರತಿಬಿಂಬವಾಗಿದೆ ಎಂದು ಲೇವಡಿ ಮಾಡಿದರು ತಂತ್ರಜ್ಞಾನದ ನಾಗಾಲೋಟದಿಂದ ದೈನಂದಿನ ಜೀವನ ಬಹಳಷ್ಟು ಸುಲಭ ಮತ್ತು ಸರಳವಾಗಿರುವ ಪ್ರಸ್ತುತ ಸಂದರ್ಭದಲ್ಲೂ ಕಾಂಗ್ರೆಸ್ಗೆ ತಂತ್ರಜ್ಞಾನದ ಬಗ್ಗೆ ವಿಶ್ವಾಸವಿಲ್ಲ ಏಕೆಂದರೆ ಆ ಪಕ್ಷಕ್ಕೆ ಪಾರದರ್ಶಕತೆಯಲ್ಲಿ ವಿಶ್ವಾಸವಿಲ್ಲ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಕಟು ಟೀಕೆ ಮಾಡಿದರು ದೇಶದ ಪಲವು ರಾಜ್ಲಗಳಲ್ಲಿರುವ ರೋಹಿಂಗ್ಗ ನಿರಾತ್ರಿತರ ಶಿವಿರಗಳ ಪರಿಸ್ವಿತಿಯ ಬಗ್ಗೆ ಎಲ್ಲ ವಿವರಗಳನ್ನು ಒಳಗೊಂಡ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಷೆ ಸೂಚಿಸಿದೆ ಮುಖ್ಯ ನ್ನಾಯಾಧೀತ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ನಾಯಪೀಠ ರೋಹಿಂಗ್ಲಾ ನಿರಾತ್ರಿತರ ಶಿಬಿರಗಳಲ್ಲಿ ಸೂಕ್ತ ವ್ಯವಸ್ಥೆಗಳಲ್ಲ ಶಿಬಿರಗಳು ಕೊಳೆತು ನಾರುತ್ತಿವೆ ಎನ್ನುವ ದೂರು ಅರ್ಜಿಯ ವಿಚಾರಣೆಯ ವೇಳೆ ಕೇಂದ್ರ ಸರ್ಕಾರಕ್ಕೆ ಈ ಸೂಚನೆ ನೀಡಿತ್ತು ಪರಿಯಾಣ ರಾಜಸ್ಥಾನ ಜಮ್ನು ಮತ್ತು ಕಾತ್ನೀರ ರಾಜ್ಯಗಳಲ್ಲಿರುವ ಈ ಶಿಬಿರಗಳಲ್ಲಿ ನೈರ್ಮಲ್ಲ ವ್ಯವಸ್ಥೆ ಸುಧಾರಿಸಬೇಕು ಎಂದು ಅರ್ಜಿದಾರರು ವಾದಿಸಿದ್ದಾರೆ ಅತ್ಯಂತ ಕೊಳಕು ಪರಿಸರದಿಂದಾಗಿ ನಿರಾತ್ರಿತರು ರೋಗಳಿಗೆ ತುತ್ತಾಗಿ ಇತ್ತೀಚಿಗೆ ಕೆಲವು ಸಾವಿನ ಪ್ರಕರಣಗಳು ಸಂಭವಿಸಿವೆ ಎಂದು ದೂರು ಅರ್ಜೆಯಲ್ಲಿ ವಿವರಿಸಲಾಗಿದೆ ಮ್ಲಾನ್ಸಾರ್ನ ರಖ್ಲೆನ್ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ್ದ ನಂತರ ಭಾರತಕ್ಷೆ ಓಡಿಬಂದಿರುವ ರೋಹಿಂಗ್ಲಾ ವಲಸಿಗರು ಈಗ ಹೈದರಾಬಾದ್ ಜಮ್ನು ಪರಿಯಾಣ ಉತ್ತರ ಪ್ರದೇಶ ದೆಹಲಿ ಮತ್ತು ರಾಜಸ್ಥಾನದಲ್ಲಿ ನಿರಾತ್ರಿತರ ಪರಿಹಾರ ಶಿಬಿರಗಳಲ್ಲಿ ಆತ್ರೆಯ ಪಡೆದಿದ್ದಾರೆ ಕೊರಿಯಾ ದ್ನೀಪ ಪ್ರದೇಶದಲ್ಲಿ ಅಣ್ಣಸ್ತಗಳ ಸಂಪೂರ್ಣ ನಾಶಕ್ಷೆ ಇರುವ ಮಾರ್ಗೋಪಾಯಗಳ ಸಾಧನೆ ಕುರಿತು ಅಮೆರಿಕ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಉನ್ವತ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ ಸ್ಲಾನ್ ಪ್ರಾನ್ಸಿಸೋದಲ್ಲಿ ಈ ವಿಷಯ ಕುರಿತು ವಾರಾಂತ್ನದ ಮಾತುಕತೆ ನಡೆದಿದೆ ಎಂದು ದಕ್ಷಿಣ ಕೊರಿಯಾ ಅಧ್ಯಕ್ಷೀಯ ಕಚೇರಿ ಹೇಳಕೆ ಪ್ರಕಟಿಸಿದೆ ಅಮೆರಿಕದ ರಾಷ್ಷೀಯ ಭದ್ರತಾ ಸಲಹೆಗಾರ ಎಚ್

ಮೆಕ್ ಮಾಸ್ಸರ್ ಅವರು ದಕ್ಷಿಣ ಕೊರಿಯಾ ಮತ್ತು ಜಪಾನ್ನ ಭದ್ರತಾ ಸಲಹೆಗಾರರೊಂದಿಗೆ ತ್ರಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಮುಂದಿನ ಪಲವಾರು ವಾರಗಳ ಕಾಲ ತ್ರಿಪಕ್ಷೀಯ ಸಹಕಾರ ಕಾಪಾಡಲು ಮೂವರೂ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ

ಇಸ್ಲಾಮಾಬಾದ್ನಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ಅಧಿಕಾರಿಗಳು ಅನುಭವಿಸುತ್ತಿರುವ ಹಿಂಸೆ ಹಾಗೂ ಬೆದರಿಕೆಗಳ ಕುರಿತು ಸೂಕ್ತ ತ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಪಾಕಿಸ್ತಾನ ವಿದೇಶಾಂಗ ವ್ಯವಹಾರಗಳ ಕಚೇರಿಗೆ ಮತ್ತೊಮ್ಮೆ ಪತ್ರ ಬರೆದಿದೆ

ರಾಯಭಾರಿ ಕಚೇರಿಯ ಕಾರ್ಯದರ್ತಿ ತೆರಳತ್ತಿದ್ದ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳ ಗುಂಪು ಅವರನ್ನು ಕಾರಿನಲ್ಲಿ ಹಿಂಬಾಲಿಸಿ ದೆದರಿಸಿದೆ ಎಂದು ಪತ್ರದಲ್ಲಿ ಬರೆಯಲಾಗಿದೆ

ಭಾರತೀಯ ರಾಯಭಾರಿ ಕಚೇರಿಯ ವೆಬ್ಸೈಟ್ ಕಾರ್ಯ ನಿರ್ವಹಿಸುವಲ್ಲಿ ಅನೇಕ ತೊಂದರೆಗಳು ಎದುರಾಗುತ್ತಿವೆ ಈ ಪ್ರಕರಣಗಳ ಬಗ್ಗೆ ಶೀಘವೇ ತನಿಖೆ ನಡೆಸಿ ಮತ್ತೆ ಮರುಕಳಿಸದಂತೆ ತ್ರಮ ವಹಿಸಬೇಕಾಗಿ ಪತ್ರದಲ್ಲಿ ತಿಳಿಸಲಾಗಿದೆ ಅಮೆರಿಕದಲ್ಲಿ ತರಬೇತಿ ಹೊಂದಿದ ಅರ್ಥಶಾಸ್ತಜ್ಞ ಯೀ ಗಂಗ್ ಅವರನ್ನು ಜೈನಾದ ಸೆಂಟ್ರಲ್ ಬ್ಲಾಂಕ್ನ ಗೌರ್ನರ್ ಆಗಿ ನೇಮಕ ಮಾಡಲಾಗಿದೆ

ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾದ ಉನ್ನತ ಹುದ್ದೆಗೆ ಆಯ್ಕೆಯಾಗಿರುವ ಯೀ ಗಂಗ್ ಅವರನ್ನು ಇಂದು ಚೀನಾದ ಶಾಸನ ಸಭೆ ಅಂಗೀಕಾರ ನೀಡಿದೆ

ಯುಎಸ್ ಫೆಡರಲ್ ಅಂದೇ ತನ್ನ ಬಡ್ಡಿದರವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಚೀನಾದ ನೂತನ ಸಂಪುಟ ಪ್ರತಿನಿಧಿಗಳ ಪಟ್ಷ ಪ್ರಕಟವಾಗಿದ್ಲು ನೂತನ ಸಂಪುಟದಲ್ಲಿ ವಿದೇಶಾಂಗ ಇಲಾಖೆ ಸಚಿವರಾಗಿರುವ ವಾಂಗ್ ಲೀ ಅವರನ್ನು ಎರಡನೇ ಅವಧಿಗೆ ಮುಂದುವರಿಸಲು ತೀರ್ಮಾನಿಸಿದ್ದು ಸ್ಸೇಟ್ ಕೌನ್ಸಿಲರ್ ಹುದ್ದೆಗೆ ಬಡ್ತಿ ನೀಡಲಾಗಿದೆ ಈಗಾಗಲೇ ಕೇಂದ್ರ ಮಿಲಿಟರಿ ಆಯೋಗದಲ್ಲಿರುವ ಚೀನಾದ ಸಶಸ್ತ ಪಡೆಯ ವ್ರಿಫೆಂಗೆ ಅವರನ್ನು ರಕ್ಷಣಾ ಸಚಿವರನ್ನಾಗಿ ಆಯ್ಲೆ ಮಾಡಲಾಗಿದೆ ರಾಜ್ಯ ಭದ್ರತಾ ಸಚಿವ ಷೆಶ್ ವೆನ್ಕಿಂಗ್ ಅವರನ್ನು ಅದೇ ಸ್ಥಾನದಲ್ಲಿ ಮುಂದುವರೆಸಲಾಗಿದೆ